ಮೂರು ಲೋಕಸಭೆ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಉಪ ಚುನಾವಣೆ ರಾಜಕೀಯ ಪಕ್ಷಗಳಲ್ಲಿ ಬಿರುಸುಗೊಂಡ ಚಟುವಟಿಕೆ

ರಾಜ್ಯದ ಮೈತ್ರಿ ಸರ್ಕಾರ ಲೋಕಾಯುಕ್ತ ಸಂಸ್ಥೆ ಬಲಪಡಿಸಲು ತಕ್ಷಣ ತ್ರಮಕೈಗೊಳ್ಳಬೇಕು ಜಗದೀಶ್ ಶೆಟ್ಟರ್

ಮೈಸೂರು ವರುಣಾ ಕೆರೆಯಲ್ಲಿ ಸಾಹಸ ಜಲಕ್ರೀಡೆಗೆ ಶಾಕ್ವತ ವ್ಯವಸ್ಥೆ ಸಚಿವ ಎಸ್

ದೇವೇಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ನಾಡೋಜ ಪಂಪ ನಾಗರಾಜಯ್ಯ ಅವರ ಮಸ್ತಕ ಬಿಡುಗಡೆ ಸಮಾರಂಭದ ನಂತರ ಅವರು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿ ಉಪ ಚುನಾವಣೆ ಮೈತ್ರಿಯ ವಿಚಾರದಲ್ಲಿ ಪಕ್ಷದ ನಿಲುವನ್ನು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ಎಂದರು ದೆಹಲಿಯಲ್ಲಿ ಪಕ್ಷದ ರಾಜ್ಯ ಉಸ್ತುವಾರಿ ಕೆ

ವೇಣುಗೋಪಾಲ ಅವರನ್ನು ಭೇಟಿ ಮಾಡಿ ಎಷ್ಟು ಸಾಧ್ಯವೊ ಅಷ್ಟು ಬೇಗ ಸಚಿವ ಸಂಮಟ ವಿಸ್ತರಿಸಿ ನಿಗಮ ಮಂಡಳಿಗಳಿಗೂ ನೇಮಕಾತಿ ಮಾಡಬೇಕು ಎಂದು ಸಲಹೆ ಮಾಡಿರುವುದಾಗಿ ಅವರು ಹೇಳಿದರು ಈ ನಡುವೆ ಶಿಕಾರಿ ಮರದಲ್ಲಿ ಇಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡಿಯೂರಪ್ಪ ಪಕ್ಷದ ಎಲ್ಲ ಮುಂಖಂಡರು ಒಟ್ಟಾಗಿ ಸೇರಿ ಮೂರು ಲೋಕಸಭೆ ಮತ್ತು ವಿಧಾನಸಭೆಯ ಎರಡು ಕ್ಷೇತ್ರದ ಉಪ ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿದ್ದಾರೆ ಎಂದರು ಬೆಂಗಳೂರಿನಲ್ಲಿಂದು ಮಾತನಾಡಿದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೈಕಮಾಂಡ್ ಜೊತೆ ಚರ್ಚೆ ಮಾಡಿ ಲೋಕಸಭೆ ಮತ್ತು ವಿಧಾಸಭೆಯ ಉಪಚುನಾವಣೆಗೆ ಪಕ್ಷದ ಅಭ್ವರ್ಧಿಗಳನ್ನು ಆಯ್ಕೆ ಮಾಡುವುದಾಗಿ ಹೇಳಿದ್ದಾರೆ

ಲೋಕಸಭೆ ಮತ್ತು ವಿಧಾನಸಭೆಯ ಉಪ ಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ರಾಜ್ಯದ ಮೂರು ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿ ಬಿರುಸಿನ ಚಟುವಟಿಕೆ ಆರಂಭವಾಗಿದೆ

ಹುಬ್ಬಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯಂತೆ ನಡೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಅವರ ಅಧಿಕಾರವಧಿಯಲ್ಲಿ ಲೋಕಾಯುಕ್ತ ಅಧಿಕಾರವನ್ನು ಕಸಿದು ಎಸಿಬಿ ರಜನೆ ಮಾಡಲಾಯಿತು ಇದನ್ನು ಪ್ರಶ್ನೆಮಾಡಿ ತಮಗೆ ಹೆಜ್ಜನ ಅಧಿಕಾರವನ್ನು ಕೊಡಬೇಕೆಂದು ಲೋಕಾಯುಕ್ತ ಸಂಸ್ಥೆ ಹೈಕೋರ್ಟ್ ಮೆಟ್ಟಿಲೇರಿದೆ ಎಸಿಐ ಸಂಸ್ಥೆ ಮುಖ್ಯಮಂತ್ರಿ ಮತ್ತು ಮುಖ್ಯಕಾರ್ಯದರ್ಶಿಗಳ ಅಧೀನದಲ್ಲಿ ಬರುವ ಸಂಸ್ಥೆಯಾಗಿರುವುದರಿಂದ ಇದರಿಂದ ಹೆಚ್ಚಿನ ಕೆಲಸ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಈ ಎಲ್ಲಾ ಕಾರಣದಿಂದ ಮೈತ್ರಿ ಸರ್ಕಾರ ಲೋಕಾಯುಕ್ತ ಸಂಸ್ಥೆಯ ಗೌರವ ಹೆಚ್ಚಾಗುವ ಮತ್ತು ಗತವೈಭವ ಮರಳುವ ರೀತಿಯಲ್ಲಿ ಸಂಸ್ಥೆಗೆ ಮತ್ತಷ್ಟು ಅಧಿಕಾರ ಕೊಡಬೇಕು ಮತ್ತು ಎಸಿಐಿಯನ್ನು ರದ್ದುಪಡಿಸಬೇಕು ಎಂದು ಜಗದೀಶ್ಶೆಟ್ಟರ್ ತಿಳಿಸಿದರು

ಸ್ಮಾರ್ಟ್ಸಿಟಿ ಯೋಜನೆಯಡಿ ನಿರ್ಮಿಸಿರುವ ಅತ್ಯಾಧುನಿಕ ಶೌಚಾಲಯಗಳನ್ನು ಅವರು ಉದ್ಘಾಟಿಸಿ ಮಾತನಾಡಿದರು

ಶೌಚಾಲಯಗಳ ನಿರ್ವಹಣೆಯ ಗುತ್ತಿಗೆ ನೀಡಲಾಗಿದೆ ಎಂದರು ಮೈಸೂರಿನ ಹೊರ ವಲಯದ ವರುಣಾ ಕೆರೆಯಲ್ಲಿ ಇನ್ನು ಮುಂದೆ ಸಾಹಸ ಜಲ ಕ್ರೀಡೆಯನ್ನು ಶಾಶ್ವಕವಾಗಿ ವರ್ಷವಿಡಿ ನಡೆಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಎಸ್

ಮಹೇಶ್ ಹೇಳಿದ್ದಾರೆ

ವರುಣಾ ಕೆರೆ ಬೇಸಿಗೆಯಲ್ಲೂ ಬರಿದಾಗದೇ ಇರುವ ಕಾರಣದಿಂದ ವರ್ಷವಿಡೀ ಸಾಹಸ ಜಲ ಕ್ರೀಡೆ ನಡೆಸಲು ನಿರ್ಧಾರ ಮಾಡಲಾಗಿದ್ದು ಇದು ಪ್ರವಾಸೋದ್ಯಮ ಚೆಟುವಟಿಕೆಗೆ ಉತ್ತೇಜನಕಾರಿಯಾಗಿದೆ ಎಂದು ಸಚಿವ ಸಾ

ಮಹೇಶ್ ಹೇಳಿದ್ದಾರೆ

ಉತ್ತರ ಉಪವಿಭಾಗ ಅಧಿಕಾರಿ ಎಲ್

ನಾಗರಾಜ್ ಉತ್ತರ ತಾಲ್ಲೂಕು ತಪಶೀಲ್ದಾರ್ ತೇಜಸ್ಕುಮಾರ್ ಪರಿಸರ ಮಾಲಿನ್ಯ ಮಂಡಳಿ ಮತ್ತು ಕಾರ್ಮಿಕ ಇಲಾಖೆಯ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ಅರ್ಕಾವತಿ ನದಿಗೆ ವಿಷಕಾರಿ ನೀರು ಪರಿಸುತ್ತಿರುವ ಅಕ್ಷಮ ಕಾರ್ಖಾನೆಗಳನ್ನು ಮುಚ್ಚಿಸುವಂತೆ ರಾಜ್ಯ ಮಾಲಿನ್ತ ನಿಯಂತ್ರಣ ಮಂಡಳಿ ಆದೇಶ ಮಾಡಿದ್ದ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ವಿಜಯಶಂಕರ್ ಸ್ಥಳಕ್ಕೆ ಭೇಟಿ ನೀಡಿದ್ದರು

ಬೆಂಗಳೂರು ಮತ್ತು ರಾಜ್ಯದ ಇತರ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಂದಿರಾ ಕ್ಕಾಂಟೀನ್ಗಳಿಗೆ ಅಗತ್ಯವಾಗಿ ಬೇಕಾಗಿರುವ ದೋಸೆ ಇಡ್ಲಿ ಚಪಾತಿ ಮಾಡುವ ಯಂತ್ರಗಳನ್ನು ಮೂರೈಸಲು ಸಂಸ್ಥೆ ಸನ್ನದ್ಧವಾಗಿದೆ ಎಂದರು ಮೌಲ್ಕವರ್ಧಿತ ಉತ್ಪನ್ನಗಳಿಗಾಗಿ ಸಿಎಫ್ಟಿಆರ್ಐ ಸಂಸ್ಥೆ ಸಂಚಾರಿ ಸಂಸ್ಕರಣ ಕೇಂದ್ರಗಳನ್ನು ತೆರೆಯುತ್ತಿದೆ ಈಗಾಗಲೇ ಉತ್ತರ ಭಾರತ ಸೇರಿದಂತೆ ಮಹಾರಾಷ್ಟ ಮತ್ತು ತೆಲಂಗಾಣ ರಾಜ್ಯಗಳಿಂದ ಇಂತಪ ಕೇಂದ್ರ ತೆರೆಯಲು ಬೇಡಿಕೆ ಬಂದಿದ್ದು ಮಹಾರಾಷ್ಟ ಸರ್ಕಾರದೊಂದಿಗೆ ಸಿಎಫ್ಟಿಆರ್ಐ ಸಂಸ್ಥೆ ಈ ಸಂಬಂಧ ಪರಸ್ಪರ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಪಾಕಿದೆ ಎಂದರು

ತೋಟಗಾರಿಕೆ ಬೆಳೆ ಸಮೀಕ್ಷೆ ನಡೆಯುತ್ತಿದ್ದು ರೈತರು ಇದಕ್ಕೆ ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಎಸ್

ಶೆಟ್ಟಣ್ಣವರ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ ಜಿಲ್ಲೆಯ ಬಸವನ ಬಾಗೇವಾಡಿ ಮುದ್ದೆ ಬಿಹಾಳ ಇಂಡಿ ಸಿಂಧಗಿ ತಾಲೂಕುಗಳಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಸಮೀಕ್ಷೆ ಮತ್ತು ಬೆಳೆ ನಷ್ಟ ಜಂಟಿ ಸಮೀಕ್ಷೆ ಕಾರ್ಯ ನಡೆಯುತ್ತಿದ್ದು ಭೂ ಮಾಲೀಕರು ಇದಕ್ಕೆ ಸಂಮೂರ್ಣ ಸಪಕಾರ ನೀಡಬೇಕು ಎಂದರು ರೈತರು ತಮ್ಮ ಜಮೀನುಗಳಲ್ಲಿ ಯಾವ ಬೆಳೆಗಳನ್ನು ಬೆಳೆಯುತ್ತಾರೆ ಆ ಬೆಳೆಗಳ ಹೆಸರುಗಳನ್ನು ಪಹಣಿ ಪತ್ರಿಕೆಯಲ್ಲಿ ನಮೂದಿಸಬೇಕು ಸ್ಥಳೀಯ ನಿರುದ್ದೋಗಿ ಯುವಕರನ್ನು ಗುರುತಿಸಿ ಅವರಿಂದ ಮೊಬೈಲ್ ಮೂಲಕ ಬೆಳೆ ಸಮೀಕ್ಷಾ ಕಾರ್ಯ ಕೈಗೊಳ್ಳಲಾಗುತ್ತಿವೆ

ರೈತರು ಸಮೀಕ್ಷಾ ವೇಳೆಯಲ್ಲಿ ಪಾಜರಿದ್ದು ತಮ್ಮ ಮೊಬೈಲ್ ಸಂಖ್ಕೆ ನೀಡುವುದರ ಜೊತೆಗೆ ತಾವು ಬೆಳೆದಿರುವ ಬೆಳೆಯ ವಿವರಗಳನ್ನು ನೀಡಬೇಕು ಮುಂದಿನ ದಿನಗಳಲ್ಲಿ ಬೆಂಬಲ ಬೆಲೆಗೆ ಬ್ಡಾಂಕ್ ಸಾಲಗಳಿಗೆ ಈ ಮಾಹಿತಿಯನ್ನು ಆಧಾರವಾಗಿ ಪರಿಗಣಿಸಲಾಗುವುದರಿಂದ ರೈತರು ಸರಿಯಾದ ಮಾಹಿತಿ ನೀಡಿ ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದಾರೆ ಈಗಾಗಲೇ ರಾಜ್ಬ ಸರ್ಕಾರ ಜಿಲ್ಲೆಯ ಎಲ್ಲಾ ತಾಲ್ಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಿದೆ

ದಾವಣಗೆರೆ ನೂತನ ಜಿಲ್ಲಾಧಿಕಾರಿಯಾಗಿ ಬಗಾದಿ ಗೌತಮ್ ಇಂದು ಅಧಿಕಾರ ಸ್ವೀಕರಿಸಿದರು ಬಳಿಕ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಸಾರ್ವಜನಿಕರ ಸಮಸ್ತೆಗಳನ್ನು ಪ್ರಥಮ ಆದ್ದತೆಯ ಮೇಲೆ ಬಗೆಹರಿಸಲು ತ್ರಮ ಕೈಗೊಳ್ಳಲಾಗುವುದು ಎಂದರು

ಹವಾವರ್ತಮಾನ ಉತ್ತರ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿದೆ ರಾಜ್ಯದ ಹಲವೆಡೆ ಮಳೆಯಾಗಿದೆ

ಸಮುದ್ರಕ್ಷೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ